ಎಸ್ ಯಡಿಯೂರಪ್ಪ ಬಣ್ಣನೆ

ಉಪರಾಷ್ಷಪತಿ ವೆಂಕಯ್ಯ ನಾಯ್ದ ಅವರಿಂದ ಹುಬ್ಬಳ್ಳಿ ಧಾರವಾಡ ತ್ತರಿತ ಬಸ್ ಸಂಚಾರ ವ್ಯವಸ್ಥೆ ಇಂದು ಲೋಕಾರ್ಪಣೆ ವಾರ್ತೆಗಳ ವಿವರ

ಆಕಾಂಕ್ಷೆಯ ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಕಾಳಜಿ ಈ ಬಾರಿಯ ಬಜೆಟ್ನ ಮೂಲ ಆಶಯವಾಗಿದೆ ಆರ್ಥಿಕ ಶಕ್ತಿಯ ಬಲವರ್ಧನೆಯ ಪ್ರತೀಕವಾಗಿರುವ ಈ ಬಜೆಟ್ ಸಮಾಜದ ಎಲ್ಲಾ ವರ್ಗಗಳ ಶ್ರೇಯೋಭಿವ್ದದ್ಲಿ ಹಾಗೂ ಎಲ್ಲಾ ಸಮುದಾಯಗಳ ಅಭಿವ್ಯದ್ದಿಯ ಗುರಿ ಹೊಂದಿದೆ

ಕ್ಯಷಿ ತೋಟಗಾರಿಕೆ ಮೀನುಗಾರಿಕೆ ಗ್ರಾಮೀಣಾಭಿವೃದ್ದಿ ಮೂಲ ಸೌಕರ್ಯ ಅಭಿವೃದ್ದಿ ಸೇರಿದಂತೆ ಎಲ್ಲಾ ವಲಯಗಳಿಗೆ ಈ ಬಜೆಟ್ನಲ್ಲಿ ಆದ್ದತೆ ನೀಡಲಾಗಿದೆ

ರೈತ ಮಹಿಳೆಯರಿಗೆ ಧಾನ್ಯ ಲಕ್ಷ್ಮಿ ಯೋಜನೆ ರೈಶರ ಅನುಕೂಲಕ್ಕೆ ಕೃಷಿ ರೈಲು ಕೃಷಿ ಉಡಾನ ಯೋಜನೆ ಮೂಲಕ ಕೃಷಿ ಉತ್ತನ್ನ ರಫ್ತಿಗೆ ಅವಕಾಶ ಶೂನ್ಯ ಬಂಡವಾಳ ಕೃಷಿಗೆ ಜೈವಿಕ ಕೃಷಿ ಯೋಜನೆ ನಬಾರ್ಡ್ಗೆ ಆರ್ಥಿಕ ಸಹಾಯಕ ಹೆಜ್ಜಳ ಸೇರಿದಂತೆ ಕೃಷಿ ಕ್ಷೇತ್ರದ ಬಲವರ್ಧನೆಗೆ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ

ವೈಯಕ್ತಿಕ ತೆರಿಗೆಯಲ್ಲಿ ಭಾರಿ ಬದಲಾವಣೆ ತರುವ ಮೂಲಕ ತೆರಿಗೆದಾರರಿಗೆ ಹಲವು ವಿನಾಯಿತಿ ಘೋಷಿಸಲಾಗಿದೆ ತೆರಿಗೆ ಪಾವತಿ ವ್ಯವಸ್ಟೆ ಸರಳೀಕರಣಗೊಳಿಸಲಾಗಿದ್ದು ನಿನ್ನೆ ಮಂಡನೆಯಾಗಿರುವ ಆಯವ್ಯದಲ್ಲಿ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಂಧನ ಶಿಕ್ಷಣ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಆದ್ಯತೆ ನೀಡಿದ್ದು ಪಲವು ವಿನೂತನ ಯೋಜನೆಗಳನ್ನು ಘೋಷಿಸಲಾಗಿದೆ

ವಿಶೇಷವಾಗಿ ರೈತರು ಬಡವರು ಪಾಗೂ ಪಳ್ಳಗಳಿಗೆ ಆದ್ಮತೆ ನೀಡಿದ್ದು ಒಂದು ರೀತಿಯಲ್ಲಿ ರೈತರಿಗೆ ವರದಾನವಾಗಿದೆ ವಿದ್ಯುತ್ ಶಿಕ್ಷಣ ಮತ್ತಿತರ ಆದ್ಮತಾ ವಲಯಗಳಿಗೆ ವಿಶೇಷ ಒತ್ತು ನೀಡಿರುವ ಬಜೆಟ್ ಅತ್ಯುತ್ತಮವಾಗಿದ್ದು ದೇಶದ ಇತಿಹಾಸದಲ್ಲಿ ದಾಖಲೆ ಸೃಷ್ಷಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಕೇಂದ್ರ ಬಜೆಟ್ ಅಭಿವೃದ್ಧಿಗೆ ಪೂರಕವಾಗಿದ್ದು ಮಧ್ಯಮ ವರ್ಗದ ಜನತೆಗೆ ಹೆಚ್ಚು ಅನುಕೂಲಕರವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ದೇಶದ ಮುನ್ನಡೆಗೆ ಬೇಕಾದ ಯಾವ ಮುನ್ನೋಟವೂ ಇಲ್ಲದ ಭವಿಷ್ಯದ ಮೇಲಿನ ಭರವಸೆಯನ್ನೂ ಕಳೆದುಕೊಂಡಿರುವ ಸಾಮಾನ್ತ ಜನರು ರೈತರು ಯುವಜನರು ಉದ್ದಮಿಗಳು ಹೀಗೆ ಯಾವ ಜನ ವರ್ಗದಲ್ಲಿಯೂ ವಿತ್ವಾಸ ಭರವಸೆಯನ್ನು ಪುಟ್ಟಿಸದ ನಿರಾತದಾಯಕ ಬಜೆಟ್ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಕಿಕ್ರಿಯಿಸಿದ್ದಾರೆ

ಹಾಗಾಗಿ ಇದೂ ಕೂಡ ಭರವಸೆಯಾಗಿಯೇ ಉಳಿಯಲಿದೆ ಪಾತಾಳ ಮುಟ್ಟಿರುವ ಆರ್ಥಿಕ ಸ್ಥಿತಿಯನ್ನು ಮೇಲೆತ್ತಲು ಬೇಕಾದ ಇಚ್ಛಾಕ್ತಿ ಕೇಂದ್ರ ವಿತ್ತ ಸಚಿವರಲ್ಲಿ ಇಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಕೇಂದ್ರ ಬಜೆಟ್ ಅತ್ಯಂತ ನಿರಾಶದಾಯಕವಾಗಿದೆ ದೇಶದ ಪ್ರಗತಿಯ ನಿರೀಕ್ಷೆಯನ್ನು ಈ ಮುಂಗಡಪತ್ರದಿಂದ ಇಟ್ಲುಕೊಳ್ಳಲು ಸಾಧ್ಯವಿಲ್ಲ ಬಜೆಟ್ನಲ್ಲಿ ಹಿಂದಿನ ಐದು ವರ್ಷಗಳ ಯೋಜನೆಗಳ ಅನುಷ್ಲಾನ ಮಾಹಿತಿ ಇಲ್ಲ ಶಿಕ್ಷಣ ವಲಯಕ್ಕೆ ಈ ಹಿಂದೆ ನೀಡಲಾಗಿದ್ದ ಅನುದಾನವನ್ನು ಕಡಿತಗೊಳಿಸಲಾಗಿದೆ ಉದ್ಯೋಗಸ್ಪಷ್ಟಿ ಬಗ್ಗೆ ಮಾಹಿತಿ ಇಲ್ಲ ಎಂದು ಟೀಕಿಸಿದ್ದಾರೆ

ಎಸ್

ಎನ್ ಅಶ್ವಕ್ಷನಾರಾಯಣ ಹೇಳಿದ್ದಾರೆ ನಿನ್ನೆ ನಡೆದ ಬಜೆಟ್ ಪೂರ್ವಭಾವಿ ಸಭೆಯ ನಂತರ ಅವರು ಈ ವಿಷಯ ತಿಳಿಸಿದರು ಚುಟುಕು ಸುದ್ದಿ ಚೀನಾ ಪ್ರವಾಸ ಮುಗಿಸಿ ರಾಜ್ಯಕ್ಷೆ ಬಂದಿರುವ ಎಂಟು ಮಂದಿಯ ರಕ್ತ ಪರೀಕ್ಷೆಯ ವರದಿ ಬಂದಿದ್ದು ಯಾರಿಗೂ ಕೊರೊನಾ ವೈರಸ್ ಸೋಂಕು ಇಲ್ಲವೆಂದು ದೃಢಪಟ್ಟಿದೆ